ಶ್ರೀಲಂಕಾದ ಪ್ರಧಾನಿಯಾಗಿ ಮಹೀಂದ ರಾಜ್ಯಪಕ್ಸೆ ಪ್ರಮಾಣವಚನ ಸ್ವೀಕಾರ ದೇತದಲ್ಲಿ ಕೃಷಿ ವಲಯದ ಮೂಲ ಸೌಕರ್ಯ ಅಭಿವೃದ್ದಿಗಾಗಿ ಒಂದು ಲಕ್ಷ ಕೋಟ ರೂಪಾಯಿ ಮೊತ್ತದ ವಿಶೇಷ ನಿಧಿ ಯೋಜನೆಯನ್ನು ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶಕ್ಕೆ ಸಮರ್ಪಿಸಿದ್ದಾರೆ ಈ ನಿಧಿಯು ದೇಶದ ಗ್ರಾಮೀಣ ಪ್ರದೇಶಗಳಲ್ಲಿ ಅತ್ಯಾಧುನಿಕ ಕೈತ್ಯಾಗಾರ ಸರಪಳಿಯ ನಿರ್ಮಾಣ ಮತ್ತು ಅತ್ಯುತ್ತಮ ಗೋದಾಮುಗಳ ನಿರ್ಮಾಣಕ್ಕೆ ನೆರವಾಗಲಿದೆ ಸಾವಿರಾರು ಸಂಖ್ಲೆಯಲ್ಲಿ ಉದ್ಲೋಗ ಸೃಷ್ಷಿಗೂ ಇದು ಪೂರಕವಾಗಲಿದೆ ಎಂದು ಪ್ರಧಾನಮಂತ್ರಿಯವರು ಹೇಳಿದ್ದಾರೆ ಆತ್ನಿನಿರ್ಭರ ಕೃಷಿ ವಲಯಕ್ಕೆ ಈ ನಿಧಿಯಿಂದ ಸಹಕಾರಿಯಾಗಲಿದೆ

ಈ ಎರಡು ದಿನಗಳ ಹಿಂದೆಯಷ್ಟೇ ಕಿಸಾನ್ ರೈಲು ಸಂಚಾರಕ್ಕೆ ಚಾಲನೆ ನೀಡಿದೆ ಸಣ್ಣ ರೈತರು ಬೆಳೆಯುವ ತರಕಾರಿ ಹಣ್ಣು ಮೀನು ಮಾಂಸ ಮೊದಲಾದ ಬೇಗನೆ ಕೊಳೆಯುವ ಉತ್ಪನ್ನಗಳನ್ನು ದೇಶದ ಹಲವೆಡೆಗೆ ತಾಜಾ ಸ್ಥಿತಿಯಲ್ಲಿ ತಲುಪಿಸಲು ಈ ವಾತಾನುಕೂಲಿತ ರೈಲುಗಳು ಅಪಾರ ನೆರವು ನೀಡಲಿವೆ ಎಂದರು ಪ್ರಧಾನಮಂತ್ರಿಯವರು ದೇಶದ ಹಲವು ರಾಜ್ಲಗಳ ರೈತ ಮಿತ್ರರೊಂದಿಗೆ ಇದೇ ವೇಳೆ ವರ್ಚುಲ್ ಸಂವಾದ ನಡೆಸಿದರು ಕರ್ನಾಟಕದ ಹಾಸನ ಜಿಲ್ಲೆಯ ಉಗಾನೆ ಪ್ರಾಥಮಿಕ ಕೃಷಿ ಸಹಕಾರ ಸಂಘದ ಸದಸ್ವರಾದ ಬಸವೇಗೌಡ ಅವರೊಂದಿಗೆ ಮಾತನಾಡುವ ಮೂಲಕ ಮೋದಿ ಅವರು ಈ ಸಂವಾದವನ್ನು ಆರಂಭಿಸಿದ್ದು ಗಮನಾರ್ಹ ಕೊಯ್ಲೋತ್ತರ ಬೆಳೆ ನಿರ್ವಹಣೆ ಮೂಲಸೌಕರ್ಯ ಹಾಗೂ ಸಮುದಾಯ ಕೃಷಿ ಆಸ್ತಿಗಳ ಸೃಷ್ಟಿಗಾಗಿ ಒಂದು ಲಕ್ಷ ಕೋಟ ರೂಪಾಯಿ ಮೊತ್ತದ ಈ ನಿಧಿಯನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ಅವರು ಭಾಷಣದಲ್ಲಿ ಪ್ರಸ್ತಾಪಿಸಿದರು ಕರ್ನಾಟಕ ರಾಜ್ಯದ ರೈತರ ಪರವಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಪಿಎಂ ಕಿಸಾನ್ ಯೋಜನೆಗಾಗಿ ತಾವು ಧನ್ಜವಾದ ಸಲ್ಲಿಸುವುದಾಗಿ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ಮತ್ತು ಕೃಷಿ ಸಚಿವ ಬಿ

ಪಾಟಲ್ ತಮ್ಮ ಟ್ವೀಟ್ ಸಂದೇಶಗಳಲ್ಲಿ ಹೇಳಿದ್ದಾರೆ

ರೈತರಿಗೆ ಆರ್ಥಿಕ ಭದ್ರತೆ ಒದಗಿಸುವ ನಿಟ್ಟನಲ್ಲಿ ಈ ಯೋಜನೆ ಪರಿಣಾಮಕಾರಿಯಾಗಿದೆ ಎಂದು ಮುಖ್ಯಮಂತ್ರಿ ಬಿ

ಯಡಿಯೂರಪ್ಪ ಹೇಳಿದ್ದಾರೆ

ಆತ್ಸನಿರ್ಭರ್ ಭಾರತದತ್ತ ಇದೊಂದು ಮಹತ್ವದ ನಡೆಯಾಗಿದೆ ಎಂದು ರಕ್ಷಣಾ ಸಚಿವ ರಾಜನಾಥ್ ಸಿಂಗ್ ತಿಳಿಸಿದ್ದಾರೆ ಈ ಮೂಲಕ ದೇಶದಲ್ಲಿ ಉದ್ಯೋಗಾವಕಾಶಗಳು ಹೆಚ್ಚಲಿದ್ದು ರಕ್ಷಣಾ ಕ್ಷೇತ್ರದಲ್ಲೂ ಭಾರತ ಸ್ವಾವಲಂಬನೆ ಸಾಧಿಸಿದಂತಾಗಲಿದೆ ಎಂದು ರಕ್ಷಣಾ ಸಚಿವರು ಹೇಳಿದ್ದಾರೆ

ರಕ್ಷಣಾ ವ್ಯವಸ್ಥೆಗೆ ಅಗತ್ತ ಸೌಲಭ್ವಗಳನ್ನು ಡಿಆರ್ಡಿಒ ಅಭಿವೃದ್ವಿಪಡಿಸುತಿದೆ

ಈ ಯೋಜನೆ ಕಾರ್ಯ ಪ್ರಗತಿಯಲ್ಲಿದೆ

ಆಂಧ್ರಪ್ರದೇಶದ ವಿಜಯವಾಡಾದಲ್ಲಿ ಕೇಂದ್ರ ಕೊರೊನಾ ಸೊಂಕಿತರಿದ್ದ ಕೋವಿಡ್ ಆಸ್ಪತ್ರೆಯೊಂದರಲ್ಲಿ ಬೆಂಕಿ ಅವಘಡ ಸಂಭವಿಸಿದೆ

ವಿಜಯವಾಡದ ಸ್ವರ್ಣಪ್ಯಾಲೇಸ್ ಹೊಟೇಲ್ನಲ್ಲಿ ಈ ಕೋವಿಡ್ ಆರ್ಚಕೆ ಕೇಂದ್ರವಿತ್ತು ಅಗ್ನಿಶಾಮಕ ಸಿಬ್ಬಂದಿ ಸ್ವಳಕ್ಷೆ ಧಾವಿಸಿ ಬೆಂಕಿ ನಂದಿಸುವಲ್ಲಿ ನೆರವಾದರು

ದಟ್ಟ ಹೊಗೆ ಆವರಿಸಿದ್ದರಿಂದ ಉಸಿರುಕಟ್ಟ ಹೆಚ್ಚನ ಸೋಂಕಿತರು ಮೃತಪಟ್ಟಿದ್ದಾರೆ ಎಂದು ಅಧಿಕಾರಿಗಳು ಮಾಹಿತಿ ನೀಡಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಈ ದುರ್ಫಟನೆಯ ಬಗ್ಗೆ ಅತೀವ್ ದುಃಖ ವ್ಯಕ್ತಪಡಿದ್ದಾರೆ ಅವರು ಆಂಧಪ್ರದೇಶದ ಮುಖ್ಯಮಂತ್ರಿಯೊಂದಿಗೆ ಮಾತನಾಡಿ ಪರಿಸ್ಥಿತಿಯ ವಿವರ ಪಡೆದರು

ಸರ್ಕಾರ ಕೈಗೊಂಡಿರುವ ಕೆಲವು ಮಹತ್ವದ ನಿರ್ಧಾರಗಳು ಮತ್ತು ನಿರ್ಣಾಯಕ ಕ್ರಮಗಳಿಂದ ಭಾರತದ ಬಗ್ಗೆ ವಿಶ್ವ ವೇದಿಕೆಗಳಲ್ಲಿ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ ಜಾಗತಿಕ ದೃಷ್ಷಿಯಲ್ಲಿ ಭಾರತದ ಒಟ್ಲಾರೆ ಸ್ವರೂಪವೇ ಗಮನಾರ್ಹವಾಗಿ ಬದಲಾಗಿದೆ ಎಂದು ನೀತಿ ಆಯೋಗದ ಉಪಾಧ್ಯಕ್ಷ ರಾಜೀವ್ ಕುಮಾರ್ ಹೇಳಿದ್ದಾರೆ

ಜಾಗತಿಕ ಹೂಡಿಕೆಗಳು ಮತ್ತು ದೇಶಿಯ ಉತ್ಪಾದನೆಯನ್ನು ಉತ್ತೇಜಿಸುವುದರೊಂದಿಗೆ ಹಲವು ಪಾಲುದಾರ ದೇಶಗಳೊಂದಿಗೆ ಇದುವರೆಗೆ ಇದ್ದ ವಹಿವಾಟು ಅಸಮತೋಲನದ ನಿವಾರಣೆಗೂ ಆದ್ಗತೆ ನೀಡಲಾಗಿದೆ ಎಂದರು ಮುಂಬರುವ ದಿನಗಳಲ್ಲಿ ಕೋವಿಡ್ ಸಂಕಷ್ಟದಲ್ಲಿ ಪ್ರತಿಕೂಲ ಪರಿಣಾಮಗಳಿಂದ ದೇಶವನ್ನು ಮುಕ್ತಗೊಳಿಸುವ ಕುರಿತು ಭಾರತ ಸರ್ಕಾರ ಬಹು ಆಯಾಮದ ನಿರ್ಣಾಯಕ ಕ್ರಮಗಳನ್ನು ಕೈಗೊಳ್ಳುವುದು ಎಂದು ನೀತಿ ಆಯೋಗದ ಉಪಾಧ್ಯಕ್ಷರು ತಿಳಿಸಿದರು

ಸಂಚಾರಿ ಶಾಲೆಗಳ ಕಾರ್ಯಾರಂಭಕ್ಕೂ ಅನುಮತಿ ನೀಡಲಾಗಿದೆ ಆದರೆ ರಾಜ್ಞದಲ್ಲಿ ಕೊರೊನಾ ಸಾಂಕ್ರಾಮಿಕ ಪರಿಸ್ಹಿತಿ ಸುಧಾರಿಸುವವರೆಗೂ ಉಳಿದ ಶಾಲೆಗಳ ಪುನರಾರಂಭ ಇರುವುದಿಲ್ಲ ಎಂದು ಮುಖ್ಯಮಂತ್ರಿ ಎಡಪ್ಪಾಡಿ ಪಳನಿ ಸ್ವಾಮಿ ತಿಳಿಸಿದ್ದಾರೆ

ಸೋಂಕು ಪ್ರಕರಣಗಳ ಸಂಖ್ಯೆ ಈಗಲೂ ಹೆಚ್ಚಾಗಿಯೇ ಇರುವುದರಿಂದ ಮಕ್ಕಳ ಹಿತದ್ವಸ್ಸಿಯಿಂದ ಶಾಲೆಗಳ ಮನರಾರಂಭದ ಬಗ್ಗೆ ಚಂತಿಸುವುದು ಸೂಕ್ತವಲ್ಲ ಎಂದು ಮುಖ್ಯಮಂತ್ರಿ ಅಭಿಪ್ರಾಯ ವ್ಲಕ್ತಪಡಿಸಿರುವುದಾಗಿ ನಮ್ನ ಬಾತ್ಸೀದಾರರು ವರದಿ ಮಾಡಿದ್ದಾರೆ ದೇಶದ ಎಲ್ಲಾ ರಾಜ್ಯಗಳಲ್ಲೂ ಶಾಲೆಗಳ ಆರಂಭದ ಬಗ್ಗೆ ನಡೆದಿರುವ ಎದ್ಗಮಾನಗಳನ್ನು ಗಮನಿಸಿ ಈ ನಿರ್ಧಾರ ಮಾಡಿರುವುದಾಗಿ ಮುಖ್ಯಮಂತ್ರಿ ಹೇಳಿದ್ದಾರೆ

ಕೊರೊನಾ ಸೋಂಕು ನಿಗ್ರಹ ಸಂಬಂಧ ನಡೆಯುತ್ತಿರುವ ನಿರಂತರ ಪರಾಮರ್ಶೆ ಪ್ರಕ್ರಿಯೆಯ ಭಾಗವಾಗಿ ಆರೋಗ್ಯ ಕಾರ್ಯದರ್ಶಿ ರಾಜೇಶ್ ಭೂಷಣ್ ನೇತೃತ್ವದಲ್ಲಿ ನಿನ್ನೆ ಎರಡು ಉನ್ನತ ಮಟ್ಟದ ಸಭೆ ನಡೆಯಿತು

ಐಸಿಯು ಸೌಲಭ್ಯ ಮತ್ತು ಆಮ್ಲಜನಕ ವ್ಯವಸ್ಥೆ ಸೇರಿದಂತೆ ಅಗತ್ಯ ಚಿಕಿತ್ಲಾ ಸೌಲಭ್ಯಗಳನ್ನು ಕಲ್ಪಿಸಲು ರಾಜ್ಯಗಳು ಕ್ರಮ ವಹಿಸುವಂತೆ ಕೇಂದ್ರ ಸರ್ಕಾರ ಸೂಚಿಸಿದೆ

ಕಳೆದ ಬುಧವಾರದಂದು ಶ್ರೀಲಂಕಾ ಸಂಸತ್ತಿಗೆ ನಡೆದ ಚುನಾವಣೆಯಲ್ಲಿ ಮಹಿಂದಾ ರಾಜಪಕ್ಲೆ ನೇತೃತ್ವದ ಪಕ್ಷ ಪ್ರಚಂಡ ಗೆಲುವು ಪಡೆದು ಪೂರ್ಣ ಬಹುಮತದೊಂದಿಗೆ ಸರ್ಕಾರ ರಚಿಸುತ್ತಿದೆ ರಾಜಪಕ್ಷೆ ಅವರ ಕಿರಿಯ ಸಹೋದರರಾದ ಗೋಟಾಬಯಾ ರಾಜಪಕ್ಷೆ ಅವರೇ ಮಹಿಂದಾ ರಾಜಪಕ್ಷೆ ಅವರಿಗೆ ಪ್ರತಿಜ್ಞಾವಿಧಿ ದೋಧಿಸಿದರು